ಸದಾನಂದಗೌಡ ಹೇಳಿದ್ದಾರೆ

ಅವರು ನಮ್ನೊಂದಿಗೆ ಇಲ್ಲದಿದ್ದರೂ ಅವರು ರೂಪಿಸಿರುವ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಅನುಷ್ಠಾನಗೊಳ್ದುತ್ತಿವೆ ಎಂದು ತಿಳಿಸಿದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಉತ್ತಮ ಆಡಳಿತದಿಂದ ಮೂಲಭೂತ ಸೌಕರ್ಯ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಭಾರತ ಹೊಸ ಇತಿಹಾಸ ನಿರ್ಮಿಸಲಿದೆ ಎಂದರು

ಆರೋಗ್ಯ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವ ಯೋಜನೆಗಳಿಗೆ ಬಜೆಟ್ನಲ್ಲಿ ಹೆಚ್ಚಿನ ಆದ್ಭತೆ ನೀಡಲಾಗಿದೆ ಬಿಬಿಎಂಪಿ ತೆರಿಗೆ ಮತ್ತು ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಹೇಮಲತಾ ಗೋಪಾಲಯ್ಲ ಈ ಬಾರಿಯ ಬಜೆಟ್ನ್ನು ಮಂಡಿಸಿದರು

ಮೀಸಲಿಡಲಾಗಿದೆ

ಆಧುನಿಕ ತಂತ್ರಜ್ಞಾನದ ಅಭಿವ್ಯದ್ಲಿಗೆ ದೇತೀಯ ಕ್ಷೆಗಾರಿಕೆಗಳು ಸಮೂಹಗಳಾಗಿ ರೂಪುಗೊಳ್ಳೂವುದು ಅವಶ್ಯಕವಾಗಿದೆ ಎಂದು ನೀತಿ ಆಯೋಗದ ಸದಸ್ನರಾದ ಡಾ

ಎ ನೌಕಾಪಡೆ ಮಾದರಿ ಸೆನ್ಸಾರ್ಗಳು ಹಾಗೂ ಲೇಜರ್ ನಿಯಂತ್ರಿತ ಮಿಸ್ಟೆಲ್ ವ್ಯವಸ್ಥೆ ಅಭಿವೃದ್ದಿ ಪಡಿಸಲು ಸಮೂಹಗಳನ್ನು ರಚಿಸುವುದು ಅವಶ್ಯಕ ಎಂದರು ಈ ಸಮೂಪದಲ್ಲಿ ಸಂಶೋಧನಾ ಪ್ರಯೋಗಾಲಯಗಳು ಉನ್ನತ ಶಿಕ್ಷಣ ಸಂಶ್ವೆಗಳು ಕ್ಷೆಗಾರಿಕೆಗಳು ಹಾಗೂ ವಿದೇಶಿ ಸಹಯೋಗದೊಂದಿಗೆ ಈ ಕಾರ್ಯ ಈಡೇರಬಹುದಾಗಿದೆ ಎಂದು ಹೇಳಿದರು ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ರಕ್ಷಣಾ ಉತ್ಪಾದನೆ ವಿಭಾಗದ ಕಾರ್ಯದರ್ತಿ ಡಾ

ಸಂಶೋಧನಾ ವಿದ್ಯಾರ್ಥಿಗಳ ರಾಷ್ಟೀಯ ಸ್ಪರ್ಧೆ ಹಾಗೂ ವಿಮಾನಯಾನ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳು ಎಂಬದು ಈ ಬಾರಿಯ ಏರೋ ಇಂಡಿಯಾ ಕಾರ್ಯಕ್ರಮದ ವಿಶೇಷತೆಗಳಾಗಿವೆ ಎಂದು ಡಾ

ತರಳಬಾಳು ಕೈಷಿ ವಿಜ್ವಾನ ಕೇಂದ್ರದ ತೋಟಗಾರಿಕೆ ವಿಷಯ ತಜ್ಜ ಡಾ ಎಂ

ಬಸವನಗೌಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರನ್ನು ಸಾಂಸ್ಥಿಕ ರೂಪದಲ್ಲಿ ಒಗ್ಗೂಡಿಸಲು ಪ್ರಯತ್ನಿಸುತ್ತಿವೆ ಎಂದರು